ರಾಷ್ಷೀಯ ಪೌರತ್ವ ನೋಂದಣಿ ಪ್ರಕ್ರಿಯೆ ದೇಶದ ಭವಿಷ್ಣಕ್ಷೆ ಆಧಾರ ದಾಖಲೆ ಸುಪ್ರೀಂಕೋರ್ಟ್ ಮುಖ್ಯ ನ್ನಾಯಮೂರ್ತಿ ರಂಜನ್ ಗೋಗೊಯ್ ಸಮರ್ಥನೆ

ಜರ್ಮನಿಯಲ್ಲಿ ನಡೆದ ಸಾರ್ಲೋರ್ಲಕ್ಲೆ ಮುಕ್ತ ಬ್ಯಾಡ್ಮಿಂಟನ್ ಪಂದ್ವಾವಳಿಯಲ್ಲಿ ಲಕ್ಷ್ಮಸೆನ್ಗೆ ಪ್ರಶಸ್ತಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬ್ಲಾಂಕಾಕ್ನಲ್ಲಿಂದು ಜಪಾನ್ ಪ್ರಧಾನಿ ಶಿಂಜೊ ಅದೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು

ಪೂರ್ವ ಏಷ್ನಾ ಶ್ವಂಗಸಭೆ ಏಷ್ಯಾ ಪೆಸಿಫಿಕ್ನ ವಿಶಿಷ್ಟ ನಾಯಕರ ನೇತೃತ್ವದ ವೇದಿಕೆಯಾಗಿದ್ದು ಅಲ್ಲಿ ಪ್ರಾಂತ್ಲದಲ್ಲಿನ ವಿವಿಧ ಅಭಿವೃದ್ದಿ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ ಇದು ಈ ಶ್ರದೇಶದಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯ ವಿಧಾನವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಪೂರ್ವ ಏಷ್ಯಾ ಶೃಂಗಸಭೆಯ ಇಂದಿನ ಕಾರ್ಯಸೂಚಿ ಈ ಶೃಂಗಸಭೆಯ ಸಹಕಾರದ ಭವಿಷ್ಣ ನಿರ್ದೇಶನವನ್ನು ಪರಿಶೀಲಿಸುವುದು ಮತ್ತು ಪ್ರಾದೇಶಿಕ ಹಾಗೂ ಅಂತಾರಾಷ್ಷೀಯ ವಿಷಯಗಳ ಕುರಿತು ಪರಿಶೀಲಿಸುವುದಾಗಿದೆ ಮತ್ತೊಂದೆಡೆ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಒಪ್ಪಂದದ ಬಗ್ಗೆ ಆಸಿಯಾನ್ ರಾಷ್ಷಗಳು ಹಾಗೂ ಭಾರತ ಚೀನಾ ಸೇರಿದಂತೆ ಮತ್ತಿತರರ ನಡುವೆ ಆಸಿಯಾನ್ನ ಮುಕ್ತ ವ್ಯಾಪಾರ ಒಪ್ಪಂದ ಸಹಭಾಗಿತ್ವ ಕುರಿತು ಮಾತುಕತೆ ನಡೆಯಲಿದೆ

ಈ ಯೋಜನೆಯಂತೆ ವಾಹನಗಳ ಕೊನೆಯ ಸಮ ಬೆಸ ಸಂಖ್ಲೆಗಳ ಆಧಾರದಲ್ಲಿ ದಿನ ಬಿಟ್ಲು ದಿನ ರಸ್ತೆಗಳಲ್ಲಿ ಸಂಚರಿಸಲು ಅನುವು ಮಾಡಿಕೊಡಲಾಗುತ್ತದೆ ನಿಗದಿಪಡಿಸಿದ ದಿನಗಳಂದು ಮಾತ್ರ ಆ ಸಂಖ್ಲೆಯ ವಾಹನಗಳು ಸಂಚರಿಸಬೇಕಾಗುತ್ತದೆ ಆದರೆ ದ್ವಿಚಕ್ರ ವಾಹನಗಳು ತುರ್ತು ವೈದ್ಯಕೀಯ ಸೇವೆಗೆ ಬಳಸುವ ವಾಹನಗಳು ಮಹಿಳೆಯರು ಹಾಗೂ ಮಕ್ಕಳನ್ನು ಕರೆದೊಯ್ಲುವ ಶಾಲಾ ವಾಹನ ಮತ್ತು ವಿದ್ಲುತ್ ಚಾಲಿತ ವಾಹನಗಳಗೆ ಈ ಯೋಜನೆ ಅನ್ನಯವಾಗುವುದಿಲ್ಲ

ನಿಯಮ ಉಲ್ಲಂಘಿಸಿದರೆ ನಾಲ್ಲು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಮಂತ್ರಿ ರಾಜ್ಟಪಾಲರುಗಳು ಮುಖ್ಯ ನ್ಗಾಯಮೂರ್ತಿ ಲೋಕಸಭಾ ಸ್ವೀಕರ್ ಕೇಂದ್ರ ಸಚಿವರುಗಳು ರಾಜ್ಗಸಭೆ ಮತ್ತು ಲೋಕಸಭೆಯ ವಿರೋಧ ಪಕ್ಷಗಳ ನಾಯಕರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳ ವಾಹನಗಳಿಗೆ ಈ ಯೋಜನೆಯಿಂದ ವಿನಾಯಿತಿ ನೀಡಲಾಗಿದೆ ಆದಾಗ್ಲೂ ದೆಹಲಿಯ ಮುಖ್ಯಮಂತ್ರಿ ಹಾಗೂ ಅವರ ಸಚಿವ ಸಂಪುಟದ ಸಹೋದ್ಲೋಗಿಗಳ ವಾಹನ ಮತ್ತು ಖಾಸಗಿ ಮಾಲೀಕತ್ವದ ಸಿಎನ್ಜಿ ವಾಹನಗಳಿಗೆ ಈ ಬಾರಿ ವಿನಾಯಿತಿ ನೀಡಲಾಗುವುದಿಲ್ಲ

ರಾಷ್ಷೀಯ ರಾಜಧಾನಿ ವಲಯದಲ್ಲಿ ಎದುರಾಗಿರುವ ಗಂಭೀರ ವಾಯುಮಾಲಿನ್ನ ಪರಿಸ್ವಿತಿಯನ್ನು ನಿರ್ವಹಿಸುವ ಮಾರ್ಗೋಪಾಯವನ್ನು ಸೂಚಿಸಬೇಕೆಂದು ದೆಹಲಿ ಸರ್ಕಾರ ಐಐಟಿಯಂತಹ ಪ್ರತಿಷ್ಠಿತ ಸಂಸ್ಥೆಗಳಗೆ ಮನವಿ ಮಾಡಿದೆ ದೆಹಲಿಯಲ್ಲಿ ಇಂದು ಆರಂಭವಾಗಲಿರುವ ನಗರ ಭೂಕಂಪನ ಶೋಧ ಮತ್ತು ರಕ್ಷಣೆ ಕುರಿತ ಶಾಂಫ್ಲೆ ಸಹಕಾರ ಸಂಘಟನೆಯ ಜಂಟಿ ಸಭೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ವಾಟಿಸಲಿದ್ದಾರೆ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ ಈ ಕಾರ್ಯಕ್ರಮ ಆಯೋಜಿಸಿದ್ದು

ಜಮ್ಮಿ ಕಾಶ್ಮೀರಕ್ಕೆ ಕೇಂದ್ರಾಡಳಿತ ಪ್ರದೇಶದ ಸ್ವಾನಮಾನ ದೊರೆತ ನಂತರ ಅಲ್ಲಿಯ ಮೊದಲ ಲೆಫ್ಲಿನೆಂಟ್ ಗವರ್ನರ್ ಆಗಿರುವ ಗಿರೀಶ್ ಚಂದ್ರ ಮರ್ಮು ಅವರಿಗೆ ಕೆಂಪುಹಾಸಿನ ಸ್ನಾಗತ ಕೋರಲಾಯಿತು ಮತ್ತು ಪೊಲೀಸ್ ಪಡೆಗಳಿಂದ ಗೌರವ ವಂದನೆ ಸಲ್ಲಿಸಲಾಯಿತು ನಂತರ ಅವರು ಜಮ್ನು ಆಡಳಿತ ಭವನದಲ್ಲಿರುವ ತಮ್ಮ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು

ಜಮ್ನು ಮತ್ತು ಕಾಶ್ಮೀರದಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಲಾರ್ಥಿ ವೇತನಗಳಿಗಾಗಿ ಸಾವಿರಾರು ವಿದ್ದಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಈ ಉದ್ದೇಶಕ್ಕಾಗಿ ಶ್ರೀನಗರ ಆಡಳಿತದಿಂದ ವಿಶೇಷ ಕಿಯೋಸ್ತ್ಗಳನ್ನು ತೆರೆಯಲಾಗಿದೆ

ವಿದ್ದಾರ್ಥಿಗಳ ಅರ್ಜಿಗಳನ್ನು ಪರಿಶೀಲಿಸಲಾಗುತ್ತಿದೆ ವಿದ್ದಾರ್ಥಿ ವೇತನ ಪಡೆಯಲು ಆಸಕ್ತಿ ಮತ್ತು ಅರ್ಹತೆಯಿರುವ ಯಾವುದೇ ಯುವಕರಿಗೂ ಈ ಸೌಲಭ್ಞ ತಪ್ಪಬಾರದು ಎನ್ನುವ ಉದ್ದೇಶದಿಂದ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳ ನಿರ್ವಹಣಾ ಮಂಡಳಗಳೊಂದಿಗೆ ಜಿಲ್ಲಾಡಳಿತ ಸಮನ್ನಯ ಸಾಧಿಸಿದೆ ಕರ್ನಾಟಕದಲ್ಲಿ ಅನರ್ಹಗೊಂಡಿರುವ ಶಾಸಕರ ವಿಚಾರಣೆಯ ವೇಳೆ ಈ ಶಾಸಕರ ಬಗ್ಗೆ ರಾಜ್ಜದ ಮುಖ್ಜಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಧ್ವನಿ ಎನ್ನಲಾದ ಹೊಸ ಧ್ವನಿ ಸುರುಳಿಯನ್ನು ಪರಿಶೀಲಿಸಬೇಕೆಂದು ರಾಜ್ಯ ಕಾಂಗ್ರೆಸ್ ನಾಯಕರು ನ್ವಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ನ್ವಾಯಮೂರ್ತಿ ಎನ್

ರಮಣ ನೇತೃತ್ವದ ನ್ವಾಯಪೀಠ ಈ ಬಗ್ಗೆ ನಾಳೆ ಮುಖ್ಯನ್ಡಾಯಮೂರ್ತಿ ರಂಜನ್ ಗೋಗೊಯ್ ಅವರೊಂದಿಗೆ ಚರ್ಚಿಸುವುದಾಗಿ ಇಂದು ತಿಳಿಸಿತು

ಸಾಂಪ್ ಅಸ್ಲಾಂನಲ್ಲಿನ ರಾಷ್ಟೀಯ ಪೌರತ್ವ ನೋಂದಣಿ ಎನ್ಆರ್ಸಿಯ ಅಂತಿಮ ಕರಡು ಈ ಕ್ಷಣದ ದಾಖಲೆಯಲ್ಲ ಆದರೆ ಭವಿಷ್ಯದ ಆಧಾರವಾಗಿದೆ ಎಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಹೇಳಿದ್ದಾರೆ ಪೋಸ್ಟ್ ಕೊಲೋನಿಯಲ್ ಅಸ್ಸಾಂ ಪುಸ್ತಕವನ್ನು ನಿನ್ನೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಅಕ್ರಮ ವಲಸಿಗರ ಸಂಖ್ಯೆಯನ್ನು ಸ್ವಲ್ಪಮಟ್ಟಗೆ ಖಚತಪಡಿಸಿಕೊಳ್ಳುವ ನಿಟ್ಟನಲ್ಲಿ ತುರ್ತು ಅವಶ್ಯಕತೆ ಇದೆ ಎಂದು ಹೇಳಿದರು

ಪಶ್ಚಿಮ ವಾಯುವ್ಯಕ್ಕೆ ನಿಧಾನವಾಗಿ ಸಾಗಲಿದೆ

ಪರಿಸ್ಥಿತಿ ನಿಭಾಯಿಸಲು ಗುಜರಾತ್ ಸರ್ಕಾರ ಎಲ್ಲಾ ಮನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಂಡಿರುವುದಾಗಿ ನಮ್ಮ ಅಹ್ಮದಾಬಾದ್ ವರದಿಗಾರರು ತಿಳಿಸಿದ್ದಾರೆ ಉತ್ತರ ಅಂಡಮಾನ್ ಸಮುದ್ರದ ಮೇಲೆ ಕಡಿಮೆ ಒತ್ತಡ ಉಂಟಾಗುವ ಸಾಧ್ಯತೆ ಇದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ನಿನ್ನೆ ಜರುಗಿದ ಈ ಸಮರಾಭ್ಯಾಸದ ಪೂರ್ವಭಾವಿ ಕಾರ್ಯಕ್ರಮದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಹಾಗೂ ಉಜ್ವೇಕಿಸ್ತಾನದ ಅವರ ಸಹವರ್ತಿ ಮೇಜರ್ ಜನರಲ್ ಭಚೋದಿರ್ ನಿಜಮೊವಿಕ್ ಖುರ್ನೌ ಪಾಲ್ಗೊಂಡಿದ್ದರು

ಜರ್ಮನಿಯಲ್ಲಿ ನಡೆದ ಸಾರ್ಲಾರ್ಲಕ್ಸ್ ಬಾಡ್ಡಿಂಟನ್ ಓಪನ್ ಟೂರ್ನಿಯಲ್ಲಿ ಭಾರತದ ಲಕ್ಷ್ಯಸೇನ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ

ನಾರ್ತ್ ಸೌಂಡ್ನಲ್ಲಿ ನಿನ್ನೆ ರಾತ್ರಿ ನಡೆದ ಎರಡನೇ ಐಸಿಸಿ ಮಹಿಳಾ ಕ್ರಿಕೆಟ್ ಏಕದಿನ ಪಂದ್ಯದಲ್ಲಿ